ಕುಮಾರಸ್ವಾಮಿ ಇಂದು ಚಾಲನೆ ನೀಡಿದರು ಮೂರು ದಿನಗಳ ಈ ಸಮಾವೇಶದಲ್ಲಿ ವಿವಿಧ ದೇಶಗಳ ಉದ್ದಿಮೆದಾರರು ಭಾಗವಹಿಸುತ್ತಿದ್ದಾರೆ ಸಮಾವೇಶದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ತಂತ್ರಜ್ಞಾನ ಆವಿಷ್ಠಾರ ಮತ್ತು ಬಳಕೆ ಹೂಡಿಕೆದಾರರಿಗೆ ಭದ್ರ ಬುನಾದಿಯನ್ನು ಒದಗಿಸುತ್ತಿರುವುದು ಸಾಬೀತಾಗಿದೆ ಜಗತ್ತಿನಲ್ಲೇ ತಂತ್ರಜ್ವಾನ ಹೂಡಿಕೆಗೆ ಕರ್ನಾಟಕ ಮೊದಲ ಆಯ್ಲೆಯಾಗಿದೆ ಎಂದು ಹೇಳಿದರು

ಜಾರ್ಜ್ ದೆಳೆಯುತ್ತಿರುವ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಮಹತ್ತವನ್ನು ಅರಿತಿರುವ ಮೊದಲ ರಾಜ್ಞ ಕರ್ನಾಟಕವಾಗಿದೆ ಈ ವಲಯಗಳಲ್ಲಿನ ಅಗತ್ನಗಳಗೆ ಅನುಗುಣವಾಗಿ ನೀತಿಗಳನ್ನು ನಿರೂಪಿಸುತ್ತಿದೆ ಐಟಿ ಬಿಟ ವಿದ್ಯುನ್ನಾನ ಹಾಗೂ ಅನಿಮೇಷನ್ ಮತ್ತು ಗೇಮಿಂಗ್ ಕ್ಷೇತ್ರಗಳಲ್ಲಿ ತಲೆದೋರುತ್ತಿರುವ ಅಪಾಯಕಾರಿ ತಂತ್ರಜ್ಞಾನಗಳ ಬಗ್ಗೆ ಗಮನ ಪರಿಸಲಾಗುತ್ತಿದೆ ಎಂದು ಹೇಳಿದರು ಈ ವಿಚಿದ್ರಕಾರಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಪರಿಣಿತಿ ಕೇಂದ್ರಗಳ ಸ್ನಾಪನೆಗೆ ರಾಜ್ಯ ಸರ್ಕಾರ ಪ್ರಯತ್ನ ನಡೆಸಿದೆ ಎಂದು ಹೇಳಿದ ಸಚಿವ ಜಾರ್ಜ್ ವಿನೂತನ ಕರ್ನಾಟಕ ಎಂಬುದು ಸರ್ಕಾರದ ಈ ವರ್ಷದ ಹೊಸ ಬ್ರ್ಯಾಂಡ್ಆಗಿದೆ ಆ ಮೂಲಕ ನಾವಿನ್ನತೆ ಮತ್ತು ಉದ್ದಮಶೀಲತೆಯಲ್ಲಿ ಕರ್ನಾಟಕವನ್ನು ಜಾಗತಿಕ ನಾಯಕತ್ವ ಸ್ಥಾನಕ್ಷೆ ಕೊಂಡೊಯ್ಲಾಗುವುದು ಎಂದು ಹೇಳಿದರು

ತಂತ್ರಜ್ವಾನ ಜನತೆಯ ಸೇರ್ಪಡೆಯನ್ನು ಹೊಂದಿರಬೇಕು ಎಂದ ಅವರು ಈ ವರ್ಷದ ಈ ಸಮಾವೇಶದಲ್ಲಿ ನಾವಿನ್ನತೆ ಹಾಗೂ ಪರಿಣಾಮಕ್ಕೆ ಹೆಚ್ಚು ಗಮನ ಪರಿಸಲಾಗಿದೆ ಎಂದು ಹೇಳದರು

ಚಿಕ್ಕಬಳ್ಣಾಪುರದಲ್ಲಿ ಇಂದು ಮತ್ತು ನಾಳೆ ಆಯೋಜಿಸಲಾಗಿರುವ ಬ್ರಹತ್ ಉದ್ಲೋಗಮೇಳಕ್ಕೆ ಸಂಸದ ಡಾ

ವೀರಪ್ಪಮೊಯ್ಲಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಉದ್ಯೋಗಮೇಳಗಳು ಉದ್ಯೋಗಾಕಾಂಕ್ಷಿಗಳು ಮತ್ತು ಉದ್ಯೋಗದಾತರ ನಡುವಿನ ಸಂಪರ್ಕ ಸೇತುವೆಗಳಾಗಿ ಕೆಲಸ ಮಾಡುತವೆ ಆದ್ದರಿಂದ ನಿರುದ್ನೋಗ ನಿವಾರಣೆಗೆ ಉದ್ನೋಗಮೇಳಗಳನ್ನು ಆಯೋಜಿಸಲು ಹೆಚ್ಚು ಒತ್ತು ಕೊಡಬೇಕು ಎಂದು ಹೇಳಿದರು

ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಜಿಲ್ಲೆಯ ಆರೂ ತಾಲೂಕು ಕೇಂದ್ರಗಳಲ್ಲಿ ಕೌಶಲ ತರದೇತಿ ಮತ್ತು ಸಂದರ್ಶನ ಎದುರಿಸುವ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಲಾಗಿದೆ

ವೀರಂೋಧನ ಪಾರ್ಥೀವ ಶರೀರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ಲಾಯಿತು

ವಿಕಲಚೇತನರು ಮತ್ತು ಹಿರಿಯ ನಾಯಕರ ಸಬಲಿಕರಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಣೇತನರ ತ್ರೇಯೋಭಿವೃದ್ಧಿಗಾಗಿ ತ್ರಮಿಸುತ್ತಿರುವ ಸ್ವಯಂ ಸೇವಾಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕ್ರೀಡಾಕೂಟ್ ವ್ಯವಸ್ಥೆಯಾಗಿದೆ